ಕಾಶ್ವೀರ ಕಣಿವೆಯಲ್ಲಿ ಜನಜೀವನ ತ್ವರಿತವಾಗಿ ಸಾಮಾನ್ಯದತ್ತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮ್ಮಾಧವ್

ಹತ್ತೊಂಭತ್ತು ವರ್ಷದೊಳಗಿನವರ ಏಕದಿನ ಕ್ರಿಕೆಟ್ ಪಂದ್ಲದಲ್ಲಿ ದಕ್ಷಿಣ ಆಫ್ರಿಕ ವಿರುದ್ದ ಭಾರತಕ್ಕೆ ಮೊದಲ ಪಂದ್ನದಲ್ಲಿ ಭರ್ಜರಿ ಗೆಲುವು

ನಾಗರಿಕರು ಆಧಾರ್ ದಾಖಲಾತಿಯನ್ನು ಪ್ರಾಥಮಿಕ ಗುರುತಿನ ದಾಖಲಾತಿಯಾಗಿ ತ್ವರಿತ ರೀತಿಯಲ್ಲಿ ಬಳಸುತ್ತಿರುವುದರಿಂದ ಈ ಸಾಧನೆ ಉಂಟಾಗಿದೆ

ಪಿಎಂಎವ್ಲೆ ಯು ಜಗತ್ತಿನಲ್ಲೇ ಕ್ಲೆಗೆಟುಕುವ ಬೆಲೆಯ ವಸತಿ ಕಾರ್ಯಕ್ರಮದ ಬೃಹತ್ ಯೋಜನೆಯಾಗಿದೆ ವಿವಿಧ ಸಾಮಾಜಿಕ ಗುಂಪುಗಳು ಈ ಯೋಜನೆಯ ವ್ಯಾಷಿಗೆ ಒಳಪಟ್ಟಿವೆ ಎಂದು ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದ ಕಾರ್ಯದರ್ಶಿ ದುರ್ಗಾಶಂಕರ್ ಮಿಶ್ರಾ ತಿಳಿಸಿದ್ದಾರೆ

ಮಹಿಳಾ ಸಬಲೀಕರಣ ಯೋಜನೆಯ ಅಂತರ್ಗತ ವಿನ್ನಾಸವಾಗಿದ್ದು ಇದರಲ್ಲಿ ಮನೆಯ ಮಾಲೀಕತ್ವ ಕುಟುಂಬದ ಮಹಿಳಾ ಮುಖ್ಯಸ್ಥರು ಅಥವಾ ಜಂಟಿ ಹೆಸರಿನಲ್ಲಿ ಇರುತ್ತದೆ ಎಂದು ಅವರು ಹೇಳಿದರು ಒಎಂಎವ್ಲೆ ಯು ವಸತಿ ವಲಯದಲ್ಲಿ ಅದರಲ್ಲೂ ವಿಶೇಷವಾಗಿ ಕ್ಲೆಗೆಟುಕುವ ವಸತಿ ಕ್ಷೇತ್ರದಲ್ಲಿ ಗಮನಾರ್ಹ ಹೂಡಿಕೆ ಹೊಂದಿದೆ

ಜಮ್ಮುವಿನಲ್ಲಿಂದು ಮಾಧ್ವಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜನರ ಹಿತದ ಸಲುವಾಗಿ ನಾಗರಿಕ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದಿದೆ ಈ ವಿಚಾರ ಕುರಿತಂತೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷಗಳು ಕೋಮುಗಲಭೆ ಸೃಷ್ಠಿಸುವ ಪ್ರಯತ್ನ ಮಾಡುತ್ತಿವೆ ಎಂದು ದೂರಿದರು ಜಮ್ಮು ಕಾಶ್ನೀರ ವಲಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಎ ವಿರುದ್ದ ತಪ್ಪು ಸಂದೇಶ ರವಾನೆಯಾಗಬಾರದು ಎಂದು ಅವರು ಮನವಿ ಮಾಡಿದರು ಜಮ್ಲು ಕಾಶ್ಮೀರದಲ್ಲಿ ಪರಿಸ್ತಿತಿ ತ್ವರಿತವಾಗಿ ಸಾಮಾನ್ಯದತ್ತ ಮರಳುತ್ತಿದೆ

ಕಾರ್ಗಿಲ್ ಶ್ರದೇಶದಲ್ಲಿ ಇಂದಿನಿಂದ ಅಂತರ ಜಾಲ ಸೇವೆ ಪುನರ್ ಆರಂಭಗೊಂಡಿದೆ ಜಮ್ಖುವಿನ ಇತರ ಭಾಗಗಳಲ್ಲಿ ಸೇವೆ ಶೀಘ್ರ ಕಾರ್ಯಾರಂಭ ಮಾಡಲಿದೆ ಎಂದು ರಾಮ್ ಮಾಧವ್ ತಿಳಿಸಿದರು ಕಾಶ್ನೀರ ಕಣಿವೆಯಲ್ಲಿ ಪರಿಸ್ತಿತಿ ಸುಧಾರಣೆಯಾಗಲಿದೆ ಎಂದು ಅವರು ವಿಶ್ವಾಸ ವ್ಲಕ್ಷಿಪಡಿಸಿದರು ನಾಗರಿಕ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಪಾಂಡಿಜೇರಿಯಲ್ಲಿ ಬಿಜೆಪಿ ಫಟಕ ಇಂದು ರ್ನಾಲಿ ನಡೆಸಿತು ಬಿಜೆಪಿ ರಾಜ್ಯಾಧಕ್ಷ್ಯ ಶಾಸಕ ವಿ ಸ್ವಾಮಿನಾಥನ್ ನೇತೃತ್ವದಲ್ಲಿ ರ್ವಾಲಿ ನಡೆದಿದ್ದು ಇಬ್ಬರು ಬಿಜೆಪಿ ಶಾಸಕರು ಒಳಗೊಂಡಂತೆ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರ್ತಾಲಿಯನ್ನು ಸ್ವದೇಶಿ ಕಾಟನ್ ಮಿಲ್ ವೃತ್ತದಿಂದ ಪ್ರಮುಖ ಬೀದಿಗಳ ಮೂಲಕ ಪ್ರಧಾನ ಅಂಚೆ ಕಚೇರಿವರೆಗೆ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಬೆಂಬಲಿತ ಎನ್ ಆರ್ ಕಾಂಗ್ರೆಸ್ ಮತ್ತು ಎಡಿಎಂಕೆ ಸದಸ್ನರು ಪಾಲ್ಗೊಂಡಿರಲಿಲ್ಲ ದೇಶಕ್ಕೆ ತ್ಲಾಗ ಬಲಿದಾನ ಮಾಡಿದ ಮುಂಚೂಣಿಯಲ್ಲಿ ಹಿಮಾಚಲ ಪ್ರದೇಶವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹೇಳದ್ದಾರೆ ಸಿಮ್ಲಾದಲ್ಲಿಂದು ಆಯೋಜಿಸಿದ್ದ ರ್ಜಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಾಲ್ವರು ಪರಮವೀರ ಚಕ್ರವನ್ನು ಗಳಿಸಿದ್ದು ಯೋಧರ ತ್ಲಾಗ ಬಲಿದಾನದಲ್ಲಿ ಹಿಮಾಚಲ ಪ್ರದೇಶ ಮೊದಲನೇ ಸ್ವಾನದಲ್ಲಿದೆ ಎಂದರು ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿರುವ ಜಯರಾಮ್ ಠಾಕೂರ್ ಅವರ ಎರಡನೇ ವರ್ಷಾಚರಣೆ ಅಂಗವಾಗಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅಮಿತ್ ಷಾ ಕಾಂಗ್ರೆಸ್ ಪಕ್ಷ ನಾಗರಿಕ ತಿದ್ದುಪಡಿ ಕಾಯ್ದೆ ಕುರಿತಂತೆ ಜನರಲ್ಲಿ ತಪ್ಪು ಭಾವನೆ ಮೂಡಿಸುತ್ತಿದೆ ಎಂದು ದೂರಿದರು ತಿದ್ದುಪಡಿ ಕಾಯ್ದೆ ಸಿಎಎದಲ್ಲಿ ದೇಶದ ಯಾವುದೇ ನಾಗರಿಕರನ್ನು ಕೈಬಿಡುವ ಪ್ರಶ್ನೆಯಿಲ್ಲ ಎಂದು ಅವರು ಪುನರುಚ್ಚರಿಸಿದರು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ಕೇಂದ್ರ ಸಚಿವ ಅನುರಾಗ್ ತಿವಾರಿ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಸಮಾರಂಭದಲ್ಲಿ ಮಾತನಾಡಿದರು ನಾಗರಿಕ ತಿದ್ದುಪಡಿ ಕಾಯ್ದೆಯಿಂದ ಅಸ್ಲಾಂ ಜನತೆಗೆ ತೊಂದರೆಯಾಗುತ್ತದೆ ಎಂದು ಪ್ರತಿಪಕ್ಷಗಳು ಮಾಡುತ್ತಿರುವ ಆರೋಪವನ್ನು ಅಲ್ಲಿನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನಾವಾಲ್ ತಳ್ಳ ಹಾಕಿದ್ದಾರೆ ಜಗೀರೋಡ್ನಲ್ಲಿ ಆಯೋಜಿಸಿದ್ದ ರ್್ಾಲಿಯನ್ನುದ್ದೇತಿಸಿ ಮಾತನಾಡಿದ ಅವರು ಪ್ರಾದೇಶಿಕ ಸಂಸ್ಕೃತಿ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಮೂಡಿಸುತ್ತಿವೆ ನೆಲದ ಕಾನೂನು ಅನ್ವಯ ಎಲ್ಲರಿಗೂ ನ್ಯಾಯ ಒದಗಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಹೇಳದರು

ದೆಹಲಿ ಮಹಾನಗರದಲ್ಲಿ ತೀವ್ರ ಚಳಿಯ ಪರಿಸ್ಟಿತಿ ಮುಂದುವರೆಯುವ ಬಗ್ಗೆಯೂ ಸೂಚನೆ ನೀಡಲಾಗಿದೆ

ಉತ್ತರ ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ವಿಪರೀತ ಚಳಿಯಿಂದ ಜನಜೀವನ ತೀವ್ರ ಬಾಧಿತವಾಗಿದೆ

ಹಿಮಾಚಲ ಪ್ರದೇಶದ ಪರ್ವತೀಯ ಪ್ರದೇಶಗಳಲ್ಲಿ ಈ ವರ್ಷಾಂತ್ಯ ಮತ್ತು ನೂತನ ವರ್ಷಾರಂಭದ ದಿನಗಳಂದು ಭಾರಿ ಹಿಮ ಬೀಳುವ ಮುನ್ಲೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಕಾರ್ಗಿಲ್ ಜಿಲ್ಲೆಯ ದ್ರಾಸ್ನಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಿದೆ

ಬಿಹಾರದ ಹಲವು ಜಿಲ್ಲೆಗಳಲ್ಲಿ ತೀವ್ರ ಚಳಿಗಾಳಿ ಬೀಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ರಜೆ ಘೋಷಿಸಿದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆ ಪ್ರವಾಹದಿಂದ ಮನೆ ಮತ್ತು ಬೆಳೆ ನಷ್ಷ ಅನುಭವಿಸಿದವರಿಗೆ ಪರಿಹಾರ ಹಾಗೂ ರಸ್ತೆ ಸೇತುವೆ ಸೇರಿದಂತೆ ಇತರೆ ಮೂಲಸೌಕರ್ಯ ಕಲ್ಪಿಸುವ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀತ್ ಶೆಟ್ಟರ್ ತಿಳಿಸಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ನಡೆದ ಮೂರನೇ ತ್ರೈಮಾಸಿಕ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಜನಸಂಚಾರಕ್ಕೆ ಅಗತ್ತವಿರುವ ಮುಖ್ಯ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗಳನ್ನು ದುರಸ್ತಿಗೊಳಿಸುವ ಕೆಲಸ ಹತ್ತು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಮಹದಾಯಿ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ರಾಜ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿರುವುದು ಅಧಿಸೂಚನೆ ಪ್ರಕಟಿಸಲು ಕೇಂದ್ರ ಸರ್ಕಾರಕ್ಕೆ ಅಡ್ಡಿಯಾಗುತ್ತಿದೆ ಎಂದರು ಒಡಿಶಾದ ಬಾಲನ್ಗಿರಿಯಲ್ಲಿ ದ್ರವೀಕೃತ ಅಡುಗೆ ಅನಿಲ ಎಲ್ಒಜಿ ಫಟಕವನ್ನು ಉಪರಾಷ್ಪಪತಿ ಎಂ ವೆಂಕಯ್ಟನಾಯ್ಡು ಲೋಕಾರ್ಪಣೆ ಮಾಡಿದರು ಜಾರ್ಖಂಡ್ನ ರಾಯಪುರದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು ರಾಜ್ಲಪಾಲ ಪ್ರೊಫೆಸರ್ ಗಣೇಶ್ಲಾಲ್ ಬಿಪಿಎಲ್ನ ಹಿರಿಯ ಅಧಿಕಾರಿಗಳು ಸಮಾರಂಭದಲ್ಲಿ ಉಪಸ್ವಿತರಿದ್ದರು ಸುರತ್ನಲ್ಲಿ ಕಳೆದ ವರ್ಷ ಮೂರು ವರ್ಷದ ಬಾಲಕಿ ಮೇಲೆ ಅತ್ಲಾಚಾರ ನಡೆಸಿ ಹತ್ಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಜರಾತ್ನ ಅಧೀನ ನ್ಯಾಯಾಲಯ ಅಪರಾಧಿಗೆ ನೀಡಿದ ಗಲ್ಲು ಶಿಕ್ಷೆಯನ್ನು ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿದಿದೆ ನ್ಡಾಯಮೂರ್ತಿ ಬೇಲಾ ತ್ರಿವೇದಿ ಹಾಗೂ ಎ

ರಾವ್ ಅವರ ನೇತೃತ್ವದ ವಿಭಾಗೀಯ ಪೀಠ ಆರೋಪಿಯ ಅರ್ಜೆಯನ್ನು ತಿರಸ್ಕರಿಸಿ ಗಲ್ಲು ಶಿಕ್ಷೆಯನ್ನು ಖಾಯಂಗೊಳಿಸಿದೆ

ಸರಣಿಯ ಎರಡನೇ ಪಂದ್ಲ ನಾಳೆ ನಡೆಯಲಿದೆ